ನವದೆಹಲಿಯಲ್ಲಿಂದು ಸೌದಿ ಅರೆಬಿಯಾದ ರಾಜಕುಮಾರ ಮೊಹಮದ್ ಬಿನ್ ಸಲ್ಮಾನ್ ಬಿನ್ ಅಬ್ದುಲ್ಅಜೀಜ್ ಅಲ್ ಸೌದ್ ಅವರೊಂದಿಗೆ ಮಾತುಕತೆ ನಡೆಸಿದ ನಂತರ ಹೇಳಿಕೆಯಲ್ಲಿ ಈ ವಿಷಯ ತಿಳಿಸಿದ್ದಾರೆ ಮಲ್ವಾಮಾ ಭಯೋತ್ವಾದಕ ದಾಳಿ ಭಯೋತ್ವಾದನೆ ಒಂದು ಬೆದರಿಕೆ ಹಾಗೂ ಮಾನವೀಯತೆಯ ವಿರುದ್ಧದ ಕೃತ್ತ ಎಂಬುದನ್ನು ತೋರಿಸುತ್ತದೆ ಭಯೋತ್ಪಾದನೆ ಹಾಗೂ ಅದರ ಮೂಲ ಸೌಕರ್ಯವನ್ನು ತೊಲಗಿಸುವುದು ಅತ್ಯಂತ ಅಗತ್ಯವಾಗಿದೆ ಅಲ್ಲದೆ ಭಯೋತ್ಪಾದನೆ ಬೆಂಬಲಿಸುವವರನ್ನು ಶಿಕ್ಷಿಸಬೇಕು ಎಂದು ಪ್ರಧಾನಮಂತ್ರಿ ಹೇಳಿದರು ಸೌದಿ ಅರೇಬಿಯಾ ಭಾರತದ ನಿರ್ಣಾಯಕ ಸಹಭಾಗಿ ಪ್ರಮುಖ ರಾಷ್ಷಗಳ ಪೈಕಿ ಒಂದಾಗಿದೆ ಭಯೋತ್ವಾದನೆ ನಿಗ್ರಹ ಸಾಗರ ಸಂಬಂಧಿ ಹಾಗೂ ಸೈಬರ್ ಭದ್ರತೆಯಲ್ಲಿ ಸಹಕಾರಕ್ಕೆ ಎರಡೂ ದೇಶಗಳು ಸಮ್ಮತಿಸಿವೆ ಎಂದು ಅವರು ನುಡಿದರು ರಕ್ಷಣಾ ವಲಯದಲ್ಲಿ ಉಭಯ ದೇಶಗಳ ಸಹಕಾರವನ್ನು ಮತ್ತಷ್ಟು ಹೆಚ್ಚಿಸಿ ಆರ್ಥಿಕ ಬಾಂಧವ್ಯ ಸುಧಾರಿಸಲು ನಿರ್ಧರಿಸಲಾಗಿದೆ ಎಂದರು ಸೌದಿ ರಾಜಕುಮಾರ ಮೊಪಮ್ಮದ್ ಬಿನ್ ಸಲ್ಮಾನ್ ಬಿನ್ ಅಬ್ದುಲ್ ಅಜೀಜ್ ಅಲ್ಸೌದ್ ಮಾತನಾಡಿ ಸಂಸ್ವತಿ ಮತ್ತು ಕೃಷಿ ಸೇರಿದಂತೆ ಪಲವು ವಲಯಗಳಲ್ಲಿ ಉಭಯ ದೇಶಗಳು ಸಹಯೋಗ ಹೊಂದಬಹುದಾಗಿದೆ ಭಯೋತ್ವಾದನೆ ವಿರುದ್ಧದ ಹೋರಾಟದಲ್ಲಿ ಭಾರತಕ್ಕೆ ತಮ್ಮ ದೇಶ ಪೂರ್ಣ ಸಹಕಾರ ನೀಡಲಿದೆ ಎಂದರು ಇದಕ್ಕೂ ಮುನ್ನ ಭಾರತ ಮತ್ತು ಸೌದಿ ಅರೇಬಿಯಾ ಪ್ರವಾಸೋದ್ಯಮ ವಸತಿ ಸೇರಿದಂತೆ ವಿವಿಧ ವಲಯಗಳಲ್ಲಿ ಐದು ಒಪ್ಪಂದಗಳಿಗೆ ಸಹಿ ಹಾಕಿದವು ಆಡಿಯೋ ವಿಶುಯಲ್ ಕಾರ್ಯಕ್ರಮಗಳ ವಿನಿಮಯ ಮಾಡಿಕೊಳ್ಳುವ ಪ್ರಸಾರ ಸಹಕಾರ ತಿಳಿವಳಿಕೆ ಪತ್ರಕ್ಕೆ ಪ್ರಸಾರ ಭಾರತಿ ಹಾಗೂ ಸೌದಿ ಪ್ರಸಾರ ನಿಗಮ ಅಂಕಿತ ಹಾಕಿದವು ಸೌದಿ ರಾಜಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ಇಂದು ರಾತ್ರಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರನ್ನು ಭೇಟಿ ಮಾಡಲಿದ್ದಾರೆ ಇಂದು ಬೆಳಿಗ್ಗೆ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಹಾಗೂ ಸೌದಿ ಯುವರಾಜ ಭೇಟಿ ಮಾಡಿ ವ್ಕಾಪಾರ ಪೂಡಿಕೆ ರಕ್ಷಣೆ ಭದ್ರತೆ ಪಾಗೂ ಪೂದೇಶಿಕ ಸಹಕಾರ ಸೇರಿದಂತೆ ವಿವಿಧ ವಲಯಗಳಲ್ಲಿ ಬಾಂಧವ್ಯ ವ್ಯದ್ಧಿ ಮಾರ್ಗೋಪಾಯಗಳ ಕುರಿತು ಚರ್ಚೆ ನಡೆಸಿದರು

ಇತರ ರಾಷ್ಟಗಳ ಮೇಲೆ ಭಯೋತ್ವಾದನೆಯನ್ನು ಬಳಸುವ ದೇಶಗಳನ್ನು ತಿರಸ್ಕರಿಸಬೇಕು ಎಂದು ಪ್ರಧಾನಮಂತ್ರಿ ಎಲ್ಲ ದೇಶಗಳಿಗೆ ಕರೆ ನೀಡಿದ್ದಾರೆ ಭಯೋತ್ಪಾದಕರ ಮೂಲ ಸೌಕರ್ಯಗಳನ್ನು ದ್ವಂಸಗೊಳಿಸಬೇಕು ಅವರಿಗೆ ಪೂರೈಸಲಾಗುತ್ತಿರುವ ಹಣಕಾಸು ನೆರವನ್ನು ನಿಲ್ಲಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಅರಬಿಕ್ ಪತ್ರಿಕೆ ಓಕ್ಸ್ ಹಾಗೂ ಇಂಗ್ಲಿಷ್ ಪತ್ರಿಕೆ ಸೌದಿ ಗೆಜಟ್ಗೆ ನೀಡಿರುವ ಸಂದರ್ಶನದಲ್ಲಿ ಈ ವಿಷಯ ತಿಳಿಸಿದ್ದಾರೆ

ಭಾರತ ಎಲ್ಲ ಸ್ವರೂಪದ ಭಯೋತ್ವಾದನೆ ಹಾಗೂ ತೀವ್ರವಾದವನ್ನು ಉಗ್ರವಾಗಿ ಖಂಡಿಸುತ್ತದೆ ಎಂದು ಪ್ರಧಾನಿ ಹೇಳಿದ್ದಾರೆ ಮಲ್ವಾಮ ದಾಳಿಯ ಹಿನ್ನೆಲೆಯಲ್ಲಿ ಕಾಶ್ಮೀರದ ವಿದ್ಕಾರ್ಥಿಗಳ ಮೇಲೆ ಹಲ್ಲೆ ನಡೆಸಲಾಗಿದೆ ಎಂಬ ವರದಿಗಳನ್ನು ಕೇಂದ್ರ ಮಾನವ ಸಂಪನ್ಮೂಲ ಹಾಗು ಅಭಿವೃದ್ದಿ ಸಚಿವ ಪ್ರಕಾಶ್ ಜಾವ್ಡೇಕರ್ ತಳ್ಳಿಹಾಕಿದ್ದಾರೆ ನವದೆಪಲಿಯಲ್ಲಿ ಈ ಕುರಿತು ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಕಾಶ್ಮೀರಿ ವಿದ್ಯಾರ್ಥಿಗಳಿಗೆ ಈ ರೀತಿಯ ಯಾವುದೇ ಬೆದರಿಕೆಗಳನ್ನು ಒಡ್ಡಲಾಗಿಲ್ಲ ಎಂದು ಸ್ಪಷ್ಟಪಡಿಸಿದರು ಮಲ್ವಾಮ ಉಗ್ರರ ದಾಳಿಯ ಬಗ್ಗೆ ಇಡೀ ದೇಶದ ಜನರೇ ಆಕ್ರೋಶಗೊಂಡಿದ್ದಾರೆ ಆದರೆ ಈ ಸಂಬಂಧ ಯಾವುದೇ ವಿದ್ಕಾರ್ಥಿಯ ಮೇಲೂ ಹಲ್ಲೆ ನಡೆಸಲಾಗಿಲ್ಲ ಎಂದು ಅವರು ತಿಳಿಸಿದರು

ಆರ್ಜಿಐ ಮೇಲು ಉಸ್ತುವಾರಿಯ ಪಿಸಿಎ ನಿಯಮದಡಿ ಈ ಬ್ಯಾಂಕುಗಳು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಟ್ವೀಟ್ನಲ್ಲಿ ಅವರು ತಿಳಿಸಿದ್ದಾರೆ

ಮುಖ್ಯನ್ಯಾಯಮೂರ್ತಿ ರಂಜನ್ ಗೊಗೋಯ್ ನೇತೃತ್ವದ ಐವರು ನ್ಯಾಯಾಧೀಶರ ಸಂವಿಧಾನ ಪೀಠ ಪ್ರಕರಣದ ವಿಚಾರಣೆ ನಡೆಸಲಿದೆ ಐವರು ನ್ನಾಯಾಧೀಶರ ಸಂವಿಧಾನ ಪೀಠದಲ್ಲಿ ಒಬ್ಲರಾಗಿರುವ ನ್ನಾಯಮೂರ್ತಿ ಎಸ್

ಮುಖ್ಯ ನ್ಲಾಯಮೂರ್ತಿ ರಂಜನ್ ಗೊಗೋಯ್ ನ್ಲಾಯಮೂರ್ತಿ ಬೊಬಡೆ ಹಾಗೂ ಪೀಠದ ಉಳಿದ ಸದಸ್ನರಾದ ನ್ಗಾಯಮೂರ್ತಿ ಡಿ

ಚಂದ್ರಚೂಡ್ ಅಶೋಕ್ ಭೂಷಣ್ ಹಾಗೂ ಎಸ್ ಎ ನಝೀರ್ ಪ್ರಕರಣದ ವಿಚಾರಣೆ ನಡೆಸಲಿದ್ದಾರೆ

ನ್ವಾಯಾಲಯಕ್ಕೆ ಬರೆದುಕೊಟ್ಟ ಮುಚ್ವಳಿಕೆ ಮತ್ತು ಇನ್ನಿತರ ಆದೇಶಗಳನ್ನು ರಿಲಯನ್ಸ್ ಕಮ್ಮೂನಿಕೇಷನ್ ಅಧ್ಯಕ್ಷ ಹಾಗೂ ರಿಲಯನ್ಸ್ ಟೆಲಿಕಾಂ ಅಧ್ಯಕ್ಷ ಸತೀಶ್ ಸೇಠ್ ಹಾಗೂ ರಿಲಯನ್ಸ್ ಇನ್ಲಾಟೆಲ್ ಮುಖ್ವಸ್ವ ಛಾಯಾ ವಿರಾನಿ ಉಲ್ಲಂಘಿಸಿದ್ದಾರೆ ಎಂದು ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ತಿಳಿಸಿದೆ

ನಿಗದಿ ಪಡಿಸಿದ ಅವಧಿಯಲ್ಲಿ ಪಣ ಪಾವತಿಗೆ ವಿಫಲರಾದರೆ ಮೂರು ತಿಂಗಳು ಜೈಲು ಶಿಕ್ಷೆ ಎದುರಿಸಬೇಕಾಗುತ್ತದೆ ಎಂದು ನ್ಯಾಯಪೀಠ ಎಚ್ವರಿಕೆ ನೀಡಿದೆ ಅಲ್ಲದೆ ನಾಲ್ಕು ವಾರದೊಳಗೆ ಸುಪ್ರೀಂ ಕೋರ್ಟ್ನ ರಿಜಿಸ್ವರ್ನಲ್ಲಿ ತಲಾ ಒಂದು ಕೋಟಿ ರೂಪಾಯಿ ಪಾವತಿಸಬೇಕು ಇಲ್ಲವೆ ಹೆಚ್ಚುವರಿ ಒಂದು ತಿಂಗಳು ಜೈಲು ಶಿಕ್ಷೆ ಅನುಭವಿಸಬೇಕು ಎಂದು ರಿಲಯನ್ಸ್ ಟೆಲಿಕಾಂ ಹಾಗೂ ರಿಲಯನ್ಸ್ ಇನ್ವಾಟೆಲ್ಗೆ ನ್ಯಾಯಾಲಯ ಎಚ್ಚರಿಕೆ ನೀಡಿದೆ

ಇದುವರೆಗೂ ಭಾರತ ಹೆಚ್ಚಿನ ಪ್ರಮಾಣದಲ್ಲಿ ರಕ್ಷಣಾ ಸಾಮಾಗಿಗಳನ್ನು ಹೊರದೇಶಗಳಿಂದ ಆಮದು ಮಾಡಿಕೊಳ್ಳುತ್ತಿತ್ತು ಈಗ ಪರಿಶ್ಥಿತಿ ಬದಲಾಗಿದೆ ಇದಕ್ಕೆ ಪ್ರಧಾನಿ ಅವರ ದೂರದೃಷ್ಟಿ ಮತ್ತು ಮೇಕ್ ಇನ್ ಇಂಡಿಯಾ ಯೋಜನೆ ಕಾರಣವಾಗಿದೆ ಎಂದು ಅವರು ಹೇಳಿದರು

ನೇಪಾಳ ಮಾರಿಷಸ್ ರಷ್ಯಾ ದೇಶಗಳಿಗೆ ಭಾರತ ರಕ್ಷಣಾ ಸರಕುಗಳನ್ನು ರಘ್ತು ಮಾಡುತ್ತಿದೆ ಎಂದರು

ಐಟಿ ಉದ್ಯಮ ಒಟ್ಟು ರಾಷ್ಟೀಯ ಉತ್ಪನ್ನ ಜಿಡಿಪಿಗೆ ಉತ್ತಮ ಕೊಡುಗೆ ನೀಡುತ್ತಿದೆ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 ನಾಗರಿಕ ವಿಮಾನಯಾನ ಸಚಿವ ಸುರೇತ್ ಪ್ರಭು ಮಾತನಾಡಿ ದೇಶದಲ್ಲಿ ಕಳೆದ ನಾಲ್ಕು ವರ್ಷಗಳಲ್ಲಿ ನಾಗರಿಕ ವಿಮಾನಯಾನ ಕ್ಷೇತ್ರ ದೊಡ್ಡ ಪ್ರಮಾಣದಲ್ಲಿ ಪ್ರಗತಿ ಕಾಣುತ್ತಿದೆ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

ಕೇಂದ್ರ ರಾಸಾಯನಿಕ ಹಾಗೂ ರಸಗೊಬ್ಬರ ಖಾತೆ ಸಚಿವ ಡಿ

ಸದಾನಂದಗೌಡ ಮಾತನಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ವೈಮಾನಿಕ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸಿದೆ

ಮುಖ್ಯಮಂತ್ರಿ ಎಚ್ ಡಿ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 ದೇವನಹಳ್ಳಿ ವಿಮಾನ ನಿಲ್ದಾಣದ ಬಳಿ ವೈಮಾನಿಕ ಪಾರ್ಕ್ ಸ್ಥಾಪಿಸಲಾಗಿದೆ ಮಂಗಳೂರಿನಲ್ಲಿ ಡಿಫೆನ್ಸ್ ಕ್ಲಸ್ಟರ್ ಸ್ಥಾಪಿಸುವ ಉದ್ದೇಶವಿದೆ ಎಂದು ಹೇಳಿದರು